ಿ ದ್ವನಿ ಮುದ್ರಿಕೆ ಪ್ರಕರಣದ ತನಿಖೆಗೆ ಸದನ ಸಮಿತಿ ರಚಿಸುವಂತೆ ಬಿಜೆಪಿ ಆಗ್ರಹ ಿ ಅಲ್ಲಸಂಖ್ಯಾತರು ಪದ ಪುನರ್ ವ್ಯಾಖ್ಯಾನ ಕುರಿತು ಮೂರು ತಿಂಗಳೊಳಗೆ ನಿರ್ಧರಿಸುವಂತೆ ರಾಷ್ಟೀಯ ಅಲ್ಲಸಂಖ್ಯಾತರ ಆಯೋಗಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ ವಾರ್ತೆಗಳ ವಿವರ ಬದಲಾದ ಯುಗದಲ್ಲಿ ಜನರ ಸಹಕಾರದಿಂದ ಸ್ವಚ್ದತಾ ಅಭಿಯಾನ ಯಶಸ್ಸು ಕಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ರಾಜ್ಜದಲ್ಲಿ ಹಲವು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ರಾಜ್ಜದ ಜನರ ಜೀವನಮಟ್ಟ ಸುಧಾರಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸ್ವಳೀಯ ಯುವಜನತೆಗೆ ಉದ್ಯೋಗ ದೊರಕಿಸಿ ಕೊಡಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು ದ್ದನಿ ಮುದ್ರಿಕೆ ಪ್ರಕರಣದ ತನಿಖೆ ನಿನ್ನೆ ಕೂಡ ವಿಧಾನಸಭೆಯಲ್ಲಿ ಪ್ರಸ್ತಾಪವಾಯಿತು ತನಿಖೆಯನ್ನು ಎಸ್ ಐ ಟಿ ಗೆ ವಹಿಸುವುದಕ್ಕೆ ಬಿಜೆಪಿ ಶ್ರಬಲ ವಿರೋಧ ವ್ಯಕ್ತಪಡಿಸಿ ಸದನ ಸಮಿತಿ ರಚನೆಗೆ ಪಟ್ಟು ಹಿಡಿದಿದೆ ಕಲಾಪದ ಆರಂಭದಲ್ಲಿ ಬಿಜೆಪಿ ಸದಸ್ಯ ಮಧುಸ್ವಾಮಿ ಎಸ್ಐಟಿ ತನಿಖೆ ಮಾಡುವುದರಿಂದ ಏನೂ ಶ್ರಯೋಜನವಿಲ್ಲ ಆದ್ದರಿಂದ ಸದನ ಸಮಿತಿ ರಚಿಸಬೇಕು ಸದನದ ಒಳಗಿನ ವ್ವವಹಾರವನ್ನು ಸದನದೊಳಗೆ ಪರಿಹಾರ ಮಾಡಿಕೊಳ್ಳಬೇಕು ಎಂದು ಸ್ವೀಕರ್ ರಮೇಶ ಕುಮಾರ್ ಅವರನ್ನು ಮನವಿ ಮಾಡಿದರು ಬಿಜೆಪಿ ಸದಸ್ಯ ಬಿ ತ್ರೀರಾಮುಲು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರೇ ಸ್ವೀಕರ್ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ ಇದರಿಂದ ವಿಧಾನಸಭಾಧ್ಯಕ್ಷರಿಗೆ ನೋವಾಗಿದೆ ಎಂದರು ಕಂದಾಯ ಖಾತೆ ಸಚಿವ ಆರ್ ವ್ಹಿದೇಶಪಾಂಡೆ ಸ್ಪೀಕರ್ ಅವರ ಸಲಹೆಯಂತೆ ಮುಖ್ಯಮಂತ್ರಿಯವರು ಎಸ್ಐಟಿ ತನಿಖೆಗೆ ಒಪ್ಪಿಗೆ ಸೂಚಿಸಿದ್ದಾರೆಯೇ ಹೊರತು ಅವರಾಗೇ ಎಸ್ಐಟಿ ತನಿಖೆಗೆ ಆಗ್ರಹಿಸಿಲ್ಲ ಎಂದರು

ಕುಮಾರಸ್ವಾಮಿ ಹೋಲಿಸ್ ಇಲಾಖೆಯನ್ನು ಇದುವರೆಗೆ ದುರುಪಯೋಗ ಪಡಿಸಿಕೊಂಡಿಲ್ಲ ಆತ್ಲಸಾಕ್ಷಿಯಂತೆಯೇ ನಡೆದುಕೊಂಡಿರುವುದಾಗಿ ಹೇಳಿದರು

ಈ ಮಧ್ಯೆ ಯಾವ ಸ್ವರೂಪದ ತನಿಖೆ ನಡೆಸಬೇಕು ಎಂಬುದನ್ನು ವಿಧಾನಸಭಾಧ್ಯಕ್ಷ ಕೆ

ರಮೇತ ಕುಮಾರ ಅವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಸದನ ನಾಯಕರ ಸಭೆ ಕರೆಯಲಾಗಿದೆ ರಾಜ್ಣ ಕೈಷಿ ಪತ್ತಿನ ಸಹಕಾರ ಸಂಘ ಬ್ಯಾಂಕ್ಗಳ ಕ್ಷೇಮಾಭಿವೃದ್ದಿ ಮಹಾಮಂಡಳ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ತಮ್ನ ಎಲ್ಲಾ ವರ್ಗದ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಡೆಸುತ್ತಿರುವ ಧರಣಿ ಸ್ವಳಕ್ಕೆ ನಿನ್ನೆ ಸಹಕಾರ ಖಾತೆ ಸಚಿವ ಬಂಡೆಪ್ಪ ಖಾಶೆಂಪುರ ಅವರು ಆಗಮಿಸಿ ಧರಣಿ ನಿರತ ನೌಕರರನ್ನು ಭೇಟ ಮಾಡಿದರು ನಂತರ ಮಾತನಾಡಿದ ಅವರು ರಾಜ್ಯ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ ಬೇಡಿಕೆಗಳನ್ನು ಪರಿತೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಈಗಾಗಲೇ ಸಹಕಾರ ಇಲಾಖೆಯ ಅಧಿಕಾರಿಗಳೊಂದಿಗೆ ಎರಡು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಅಲ್ಲದೆ ಅಧಿವೇಶನ ಮುಗಿದ ನಂತರ ಕೇರಳಕ್ಕೆ ತೆರಳಿ ಅಲ್ಲಿನ ಮಾದರಿ ಅಧ್ಯಯನ ಮಾಡಿ ಮಾರ್ಚ್ ಅಂತ್ವದೊಳಗೆ ತಮ್ನ ಬೇಡಿಕೆಗಳನ್ನು ಇಲಾಖೆಯ ಮಟ್ಟದಲ್ಲಿಯೇ ಪರಿಹರಿಸುವುದಾಗಿ ಭರವಸೆ ನೀಡಿದರು

ಪ್ರಸಾದ ವಿನಿಮಯ ಮಾಡುವವರು ತಹಶೀಲ್ದಾರರ ಅನುಮತಿ ಪಡೆದು ಪ್ರಸಾದ ಹಂಚದೇಕು ಆಹಾರದ ಗುಣಮಟ್ಟ ಪರಿಶೀಲನೆಗೆ ಹಾಗೂ ಕಲಬೆರಕೆ ಆಹಾರ ಪತ್ತ ಹಚ್ಚಲು ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದರು

ಸೀತಾಲಕ್ಷ್ಮ ಮಾತನಾಡಿ ಮೈಸೂರು ಜಿಲ್ಲೆ ತಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳಕ್ಕೆ ಹಲವಾರು ಋಷಿ ಮುನಿಗಳು ಆಗಮಿಸುವ ಹಿನ್ನೆಲೆ ವಿಶೇಷವಾಗಿ ಆಯುರ್ವೇದಿಕ್ ಮತ್ತು ಯುನಾನಿ ಚಿಕಿತ್ಸಾಲಯ ತೆರೆಯಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಪಶ್ಚಿಮಘಟ್ಟದ ಪರಿಸರ ಸಂಘಟನೆಗಳು ಮಂಗನ ಕಾಯಿಲೆ ಕುರಿತು ತುರ್ತು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರಿಗೆ ಮನವಿ ಸಲ್ಲಿಬವೆ ಕಳೆದ ಎರಡು ತಿಂಗಳ ಹಿಂದೆ ಸಾಗರ ತಾಲ್ಲೂಕಿನ ಕಾರ್ಗಲ್ ಬಳಿಯ ಅರಲಗೋಡು ಪ್ರದೇಶದಲ್ಲಿ ಕಾಣಿಸಿಕೊಂಡ ಮಂಗನ ಕಾಯಿಲೆ ಇದೀಗ ಮಲೆನಾಡು ಹಾಗೂ ಕರಾವಳಿಯ ಜಿಲ್ಲೆಗಳನ್ನೂ ದಾಟಿ ಕೇರಳ ಹಾಗೂ ಗೋವಾಕೂ ಹಬ್ಲುತ್ತಿರುವ ಮಾಹಿತಿ ಬಂದಿದೆ ಆದ್ದರಿಂದ ವ್ಲಾಪಕವಾಗಿ ಈ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತ್ವರಿತವಾಗಿ ಲಸಿಕೆಯ ಪೂರೈಕೆಯಾಗಬೇಕು ಮಂಗನ ಕಾಯಿಲೆಗೆ ನಿಶ್ಚಿತ ದಿಷಧ ನೀಡಲು ಅಗತ್ತವಾದ ಸಂಶೋಧನೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮುಂದಾಗಬೇಕು ಐ

ಆರ್ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಶೋಧನಾ ಕೌನ್ಸಿಲ್ ನೇತೃತ್ವದಲ್ಲಿ ಸಂಶೋಧನೆಗೆ ಚಾಲನೆ ನೀಡಲು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತ್ವರಿತವಾಗಿ ಬೇಡಿಕೆ ಸಲ್ಲಿಸಬೇಕು ಕೇಂದ್ರ ಸರ್ಕಾರದ ಆರೋಗ್ಯ ಮಂತ್ರಾಲಯದ ತಜ್ಞರ ತಂಡ ಮಲೆನಾಡಿನ ಪ್ರದೇಶಕ್ಕೆ ತಕ್ಷಣ ಭೇಟಿ ನೀಡುವಂತೆ ರಾಜ್ಯ ಸರ್ಕಾರ ಒತ್ತಡ ಹೇರಬೇಕು ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ವೈರಸ್ಸನ್ನು ಪತ್ತೆ ಹಚ್ಚುವ ಪ್ರಯೋಗಾಲಯಕ್ಕೆ ಸೂಕ್ತ ಸಿಬ್ಬಂದಿ ಹಾಗೂ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಯವಾರು ಜನಸಂಖ್ಯೆಯ ಆಧಾರದ ಮೇಲೆ ಅಲ್ಪಸಂಖ್ಯಾತರು ಎಂಬ ಪದವನ್ನು ಪುನರ್ ವ್ಯಾಖ್ಯಾನಿಸುವಂತೆ ಕೋರಿ ಸಲ್ಲಿಸಲಾಗಿರುವ ಮನವಿಗೆ ಸಂಬಂಧಿಸಿದಂತೆ ಮೂರು ತಿಂಗಳ ಒಳಗಾಗಿ ನಿರ್ಧಾರ ಕೈಗೊಳ್ಳುವಂತೆ ಎನ್ ಎಂ ಸಿ ರಾಷ್ಟೀಯ ಅಲ್ಪಸಂಖ್ಯಾತರ ಆಯೋಗಕ್ಕೆ ಸುಪ್ರೀಂಕೋರ್ಟ್ ನಿರ್ದೇತನ ನೀಡಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠ ನ್ಯಾಯವಾದಿ ಅಶ್ವಿನಿ ಉಪಾಧ್ಯಾಯ ಅವರಿಗೆ ತಮ್ಮ ಮನವಿಯನ್ನು ಎನ್ ಎಂ

ಯಲ್ಲಿ ಪುನರ್ ದಾಖಲು ಮಾಡಿ ಮೂರು ತಿಂಗಳ ಒಳಗಾಗಿ ನಿರ್ಧಾರ ಕೈಗೊಳ್ಳುವಂತೆ ಕೋರಿಕೆ ಸಲ್ಲಿಸಲು ಸೂಚಿಸಿತು ವಕೀಲರು ತಮ್ಮ ಮನವಿಯಲ್ಲಿ ರಾಷ್ವೀಯ ಜನಸಂಬೈಯ ದತ್ತಾಂಶದ ಬದಲಾಗಿ ಆಯಾ ರಾಜ್ಯದಲ್ಲಿ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಸಂಖ್ಯಾತ ಎಂಬ ಪದವನ್ನು ಪುನರ್ ವ್ಯಾಖ್ಯಾನಿಸಬೇಕು ಎಂದು ಕೋರಿ ಅರ್ಜಿ ಸಲ್ಲಿಸಿದ್ದರು ಹಿಂದೂಗಳು ಬಹುಸಂಖ್ವಾತ ಸಮುದಾಯಕ್ಕೆ ಸೇರಿದ್ದಾರೆ ಎಂದು ರಾಷ್ಷೀಯ ದತ್ತಾಂಶ ಹೇಳುತ್ತದೆ ಹಲವು ಈತಾನ್ನ ರಾಜ್ಯಗಳಲ್ಲಿ ಮತ್ತು ಜಮ್ನ ಹಾಗೂ ಕಾಶ್ನೀರದಲ್ಲಿ ಅವರು ಅಲ್ಪಸಂಖ್ಯಾತರಾಗಿದ್ದಾರೆ ಎಂದು ಅರ್ಜಿಯಲ್ಲಿ ತಿಳಿಸಿದ್ದರು ಈ ರಾಜ್ಯಗಳಲ್ಲಿ ಹಿಂದೂ ಸಮುದಾಯ ಅಲ್ಲಸಂಖ್ಯಾತರಿಗೆ ಲಭ್ಯವಿರುವ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಎಂದೂ ಅವರು ಮನವಿಯಲ್ಲಿ ತಿಳಿಸಿದ್ದರು ಈ ಹಿನ್ನೆಲೆ ಎನ್ ಎಂ ಸಿ ಅಲ್ಲಸಂಖ್ಯಾತರು ಎಂಬ ಪದದ ವ್ಯಾಖ್ಯೆಯನ್ನು ಪುನರ್ ಪರಿಶೀಲಿಸಬೇಕಿದೆ ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆ ಆರಂಭಕ್ಕೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದೆ ದಾವಣಗೆರೆ ಸಂಸದ ಜಿ

ಸಿದ್ದೇಶ್ವರ್ ಸಲ್ಲಿಸಿದ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಬುಡಕಟ್ಟು ವ್ವವಹಾರಗಳ ಖಾತೆ ಸಚಿವ ಜುಲಾ ಓರಾಮ್ ಶಾಲೆ ಆರಂಭಕ್ತೆ ಶೀಘ ಮಂಜೂರಾತಿ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದಾಗಿ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಬುಡಕಟ್ಟು ಜನಾಂಗಗಳ ಅಭಿವೃದ್ಧಿ ಸಚಿವಾಲಯದಿಂದ ಪರಿಶಿಷ್ಟ ವರ್ಗದವರಿಗಾಗಿಯೇ ಮೀಸಲಾಗಿರುವ ಏಕಲವ್ಯ ಮಾದರಿ ವಸತಿ ತಾಲೆಯನ್ನು ಜಗಳೂರು ತಾಲ್ಲೂಕಿನಲ್ಲಿ ಪ್ರಾರಂಭಿಸಲು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವ ಈಗಾಗಲೇ ಸಲ್ಲಿಸಲಾಗಿದೆ

ರಾಜ್ಞಾದ್ಯಂತ ನಿನ್ನೆ ಶ್ರೀ ಸವಿತಾ ಮಹರ್ಷಿ ಜಯಂತ್ಯುತ್ತವ ಆಚರಿಸಲಾಯಿತು ಸವಿತ ಸಮುದಾಯವು ಸಂಘಟತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವ ಪ್ರಯತ್ನ ಮಾಡಬೇಕು ಹಲವು ವರ್ಷಗಳಿಂದ ತುಳಿತಕ್ಕೆ ಅವಮಾನಕ್ಕೆ ಒಳಗಾಗಿರುವ ಈ ಸಮೂದಾಯವನ್ನು ಮೇಲೆತ್ತಲು ತಮ್ಮ ಸರ್ಕಾರ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಮಾಡಿದೆ ಇದರ ಪ್ರಯೋಜನವನ್ನು ಸಮುದಾಯದ ಜನರು ಪಡೆದುಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾಕ್ಷರ್ ಜಿ

ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಗದಗ್ ಹುಬ್ಬಳ್ಳಿ ಕಲಬುರಗಿ ಹಾವೇರಿಯಲ್ಲಿ ಸವಿತಾ ಮಹರ್ಷಿ ಜಯಂತಿ ಆಚರಿಸಿದ ವರದಿಗಳು ಬಂದಿವೆ

ಕೇಂದ್ರ ಸಚಿವ ಡಾಕ್ಟರ್ ಹರ್ಷ ವರ್ಧನ ಸಮ್ಮೇಳನ ಉದ್ವಾಟಿಸುವರು ಭಾರತ ಹಿರಿಮೆ ಜನೋಪಯೋಗಿ ತಾಂತ್ರಿಕ ಆವಿಷ್ಕಾರಗಳು ಕುರಿತು ಉಪನ್ಸಾಸ ಹಾಗೂ ಗೋಷ್ಟಗಳು ನಡೆಯಲಿವೆ ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ಜನರ ಸಹಕಾರದಿಂದ ಸ್ವಚ್ದತಾ ಅಭಿಯಾನ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ ಿ ದ್ವನಿ ಮುದ್ರಿಕೆ ಪ್ರಕರಣದ ತನಿಖೆಗೆ ಸದನ ಸಮಿತಿ ರಚಿಸುವಂತೆ ಬಿಜೆಪಿ ಆಗ್ರಹ ಿ ಅಲ್ಲಸಂಖ್ಯಾತರು ಪದ ಪುನರ್ ವ್ಯಾಖ್ಯಾನ ಕುರಿತು ಮೂರು ತಿಂಗಳೊಳಗೆ ನಿರ್ಧರಿಸುವಂತೆ ರಾಷ್ಟೀಯ ಅಲ್ಪಸಂಖ್ಯಾತರ ಆಯೋಗಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು